ಹಾಂಗ್ಕಾಂಗ್ನಲ್ಲಿ ನಡೆಯುತ್ತಿರುವ ಮುಕ್ತ ಬ್ಯಾಡ್ಗಿಂಟನ್ ಪಂದ್ಯಾವಳಿಯಲ್ಲಿ ವಿಶ್ವ ಚಾಂಪಿಯನ್ ಪಿ

ಸಿಂಧು ಎಚ್

ರಷ್ಠಾದ ಅಧ್ಯಕ್ಷ ವ್ಲಾಡಿಮಿರ್ ಮಟಿನ್ ಹಾಗೂ ಬ್ರೆಜಿಲ್ ಅಧ್ಯಕ್ಷ ಜೈರ್ ಬೋಲ್ಸನಾರೋ ಜೈನಾದ ಅಧ್ಯಕ್ಷ ಕ್ಲಿ ಜಿಂಗ್ಪಿಂಗ್ ಅವರೊಂದಿಗೆ ಪ್ರತ್ಯೇಕವಾಗಿ ದ್ವಿಪಕ್ಷೀಯ ಮಾತುಕತೆ ಏರ್ಪಡಲಿದೆ

ಬ್ರೆಜಿಲ್ ರಷ್ಯಾ ಭಾರತ ಚೈನಾ ಮತ್ತು ದಕ್ಷಿಣ ಆಫ್ರಿಕಾದ ದೇಶಗಳು ಬ್ರಿಕ್ಸ್ನ ಸದಸ್ಯ ದೇಶಗಳಾಗಿವೆ ಈ ದೇಶಗಳೊಂದಿಗೆ ವ್ಯಾಪಾರ ವಿನಿಮಯ ಕುರಿತಂತೆ ಸಮಾಲೋಚನೆ ನಡೆಯಲಿದೆ ಆರ್ಥಿಕ ಬೆಳವಣಿಗೆ ಅನ್ನೇಷಣೆ ಈ ವರ್ಷದ ಬ್ರಿಕ್ಸ್ ಸಮ್ಮೇಳನದ ಘೋಷವಾಕ್ಯವಾಗಿದೆ ಶೃಂಗ ಸಮ್ಮೇಳನದಲ್ಲಿ ಅಪಾರ ಪ್ರಮಾಣದ ಉದ್ದಿಮೆಗಳ ನಿಯೋಗ ಪಾಲ್ಗೊಳ್ಳುತ್ತಿರುವುದು ವಿಶೇಷವಾಗಿದೆ ಬ್ರಿಕ್ಸ್ ಶೃಂಗಸಭೆಯ ನಂತರ ಸದಸ್ಯ ರಾಷ್ಟಗಳು ಜಂಟಿ ಘೋಷಣೆಯನ್ನು ಪ್ರಕಟಿಸುವುದರ ಜೊತೆಗೆ ಭಯೋತ್ಪಾದನಾ ನಿರ್ಮೂಲನೆಗೆ ಆದ್ದತೆ ನೀಡುವ ಗುರಿ ಹೊಂದಲಾಗಿದೆ

ಸರ್ಕಾರದ ಎಲ್ಲ ವಹಿವಾಟುಗಳು ಪಾರದರ್ಶಕವಾಗಿರಬೇಕು ನ್ಯಾಯಾಂಗವೂ ಸರ್ಕಾರದ ಅಂಗವಾಗಿರುವುದರಿಂದ ಈ ನಿಯಮ ಅದಕ್ಕೂ ಅನ್ವಯವಾಗುತ್ತದೆ ಎಂದು ನ್ಯಾಯಾಲಯ ಹೇಳಿದೆ ಸುಪ್ರೀಂಕೋರ್ಟ್ನ ಎಲ್ಲ ನ್ಯಾಯಮೂರ್ತಿಗಳೂ ಆರ್ಟಿಐ ವ್ಯಾಪ್ತಿಗೆ ಒಳಪಡುತ್ತಾರೆ ನೆಲದ ಕಾಯ್ದೆ ಕಾನೂನುಗಳು ಅವರಿಗೂ ಅನ್ವಯವಾಗುತ್ತವೆ ನ್ಯಾಯಾಂಗದ ಕಾರ್ಯ ವಿಧಾನ ಪಾರದರ್ಶಕವಾಗಿರಬೇಕು ನ್ಕಾಯಾಲಯ ಕಲಾಪದ ಬಗ್ಗೆ ಮಾಹಿತಿ ನೀಡುವುದರಿಂದ ನ್ಕಾಯಾಂಗದ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಸ್ಪಷ್ವವಡಿಸಿದೆ ಸ್ನಾತಂತ್ರ್ಯ ಇರುವುದು ನ್ಯಾಯಾಂಗಕ್ಕೇ ಹೊರತು ನ್ಯಾಯಮೂರ್ತಿಗಳಿಗಲ್ಲ ಮತ್ತು ನ್ಯಾಯಾಂಗ ಸ್ನಾತಂತ್ರ್ಯ ಎನ್ನುವುದು ನ್ನಾಯಮೂರ್ತಿಗಳಿಗೆ ರಕ್ಷಣೆ ನೀಡುವ ಗುರಾಣಿಯಾಗಬಾರದು ಎಂದು ನ್ನಾಯಪೀಠ ತಿಳಿಸಿದೆ ಆದರೂ ನ್ಯಾಯಾಂಗಕ್ಕೆ ಸ್ವಾತಂತ್ರ್ಯ ಅಷ್ಟೇ ಅಲ್ಲದೆ ಜವಾಬ್ದಾರಿಯೂ ಇದೆ ಆದ್ದರಿಂದ ನ್ಯಾಯಾಂಗ ಸಂಬಂಧಿ ಆರ್ಟಿಐ ಅರ್ಜಿಗಳಿಗೆ ಮಾಹಿತಿ ಒದಗಿಸುವಾಗ ಗೌಪ್ನತೆ ಅಂಶಗಳ ರಕ್ಷಣೆ ಬಗ್ಗೆಯೂ ಗಮನಿಸಬೇಕಾಗುತ್ತದೆ ಎಂದು ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ

ಐವರು ನ್ನಾಯಮೂರ್ತಿಗಳ ವೈಕಿ ಮೂವರು ವಿಷಯದ ಪರವಾಗಿದ್ಲು ಬಹುಮತದ ತೀರ್ಮ ಹೊರಬಿದ್ದಿದೆ

ಶಾಸಕರ ಅನರ್ಹತೆ ಕುರಿತು ಇಂದು ತೀರ್ಮ ನೀಡಿದ ನ್ಯಾಯಪೀಠ ಪ್ರಸಕ್ತ ವಿಧಾನಸಭೆಯ ಅವಧಿ ಪೂರ್ಣವಾಗುವವರೆಗೆ ಶಾಸಕರು ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೆ ನಿರ್ಬಂಧ ವಿಧಿಸಿದ್ದ ಸ್ಪೀಕರ್ ಕ್ರಮ ಸರಿಯಲ್ಲ ಎಂದಿದೆ

ನ್ಲಾಯಮೂರ್ತಿಗಳಾದ ಎನ್

ರಮಣ ಸಂಜೀವ್ ಖನ್ನಾ ಮತ್ತು ಕೃಷ್ಣ ಮುರಾರಿ ಅವರನ್ನೊಳಗೊಂಡ ತ್ರಿಸದಸ್ನ ಪೀಠ ಈ ತೀರ್ಮ ನೀಡಿದೆ ಅನರ್ಹ ಶಾಸಕರು ಮೊದಲು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸದೇ ನೇರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದ್ದಕ್ಕೆ ನ್ಯಾಯ ಪೀಠ ಆಕ್ಷೇಪ ವ್ಲ ಕ್ತಪಡಿಸಿದೆ ಕಾಂಗ್ರೆಸ್ನ ಪ್ರತಾವ್ಗೌಡ ಪಾಟೀಲ್ ಬಿ

ಪಾಟೀಲ್ ಶಿವರಾಮ್ ಹೆಬ್ಲಾರ್ ಎಸ್

ಸೋಮಶೇಖರ್ ಭೈರತಿ ಬಸವರಾಜು ಆನಂದ್ ಸಿಂಗ್ ಆರ್ ರೋಷನ್ ಬೇಗ್ ಎನ್ ಮುನಿರತ್ವ ಕೆ ಸುಧಾಕರ್ ಎಂಟಿಬಿ ನಾಗರಾಜ್ ಶ್ರೀಮಂತ್ ಪಾಟೀಲ್ ರಮೇಶ್ ಜಾರಕಿಹೊಳಿಮಹೇಶ್ ಕುಮಟಳ್ಳಿ ಆರ್ ಶಂಕರ್ ಜೆಡಿಎಸ್ನ ಕೆ

ವಿಶ್ವನಾಥ್ ಮತ್ತು ಕೆ

ನಾರಾಯಣಗೌಡ ಅವರನ್ನು ವಿಧಾನಸಭೆಯಿಂದ ಅಂದಿನ ಸ್ಪೀಕರ್ ಕೆ

ರಮೇಶ್ ಕುಮಾರ್ ಅನರ್ಹಗೊಳಿಸಿದ್ದರು ಉತ್ತರ ಭಾರತ ಮತ್ತು ಉತ್ತರ ಪ್ರಾಂತ್ಯದಲ್ಲಿ ವಾಯುಮಾಲಿನ್ಯವನ್ನು ಶಾಶ್ವಕವಾಗಿ ನಿಯಂತ್ರಣಕ್ಕೆ ತರಲು ಜಪಾನ್ ತಂತ್ರಜ್ವಾನದ ಜಲಜನಕ ಬಳಕೆ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ ಮುಂದಿನ ತಿಂಗಳ ಮೂರನೇ ವಾರದೊಳಗಾಗಿ ದೇಶದ ರಾಜಧಾನಿಯಲ್ಲಿ ವಾಯುಮಾಲಿನ್ಲದ ಪ್ರಮಾಣ ನಿಯಂತ್ರಣಕ್ಕೆ ತರಲು ಅಗತ್ಯ ಕ್ರಮಕೈಗೊಳ್ಳಬೇಕೆಂದು ನ್ವಾಯಪೀಠ ಸೂಚಿಸಿದೆ

ಚಳಿಗಾಲ ಆರಂಭದ ಮುನ್ನವೇ ಮಾಲಿನ್ಯವನ್ನು ಕನಿಷ್ಠ ಪ್ರಮಾಣಕ್ಕೆ ತರಲು ಅಗತ್ತ ಕ್ರಮ ಕೈಗೊಳ್ಳುವುದರ ಜೊತೆಗೆ ವಾಹನ ಸಂಚಾರಕ್ಕೆ ಸಮ ಬೆಸ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ನ್ಯಾಯಪೀಠ ಸೂಚಿಸಿದೆ

ಇಂದು ಉನ್ನತ ಮಟ್ಟದ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು ಗಡಿಭಾಗದಲ್ಲಿ ಬಂಕರ್ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಎಂದರು

ರಾಜಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ತಥಾಗತಾ ರಾಯ್ ಅವರು ಮುಖ್ಯನ್ವಾಯಮೂರ್ತಿ ಮಹಮ್ನದ್ ರಫೀಕ್ ಅವರಿಗೆ ಪ್ರಮಾಣ ವಚನ ಬೋಧಿಸಿದರು ಮೇಘಾಲಯದ ನ್ಯಾಯಮೂರ್ತಿ ಅಜಯ್ ಕುಮಾರ್ ಮಿತ್ತಲ್ ಮಧ್ಯಪ್ರದೇಶದ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡ ಹಿನ್ನೆಲೆಯಲ್ಲಿ ಮಹಮ್ನದ್ ರಫೀಕ್ ಅವರನ್ನು ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ನೇಮಕ ಮಾಡಲಾಗಿದೆ

ಅಲ್ಲಿ ನ್ಯಾಯಮೂರ್ತಿ ರಫೀಕ್ ನ್ಯಾಯಾಧೀಶರಾಗಿಯೂ ಕಾರ್ಯನಿರ್ವಹಿಸಿದ್ದರು

ಶಿವಸೇನಾದ ವರಿಷ್ಟ ಉದ್ದವ್ ಠಾಕ್ರೆ ಮುಂಬೈನಲ್ಲಿಂದು ಕಾಂಗ್ರೆಸ್ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಿದರು ಕಾಂಗ್ರೆಸ್ ಮುಖಂಡ ಬಾಳಾಸಾಹೇಬ್ ತರೋಟ್ ನೇತ್ವತ್ವದ ನಿಯೋಗದಲ್ಲಿ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚೌವ್ಹಾಣ್ ಮಾಣಿಕ್ರಾವ್ ಠಾಕ್ರೆ ಮಧ್ಯಸ್ಟಿಕೆಯಲ್ಲಿ ಚರ್ಚೆ ನಡೆಯಿತು ಈ ಮುಖಂಡರು ಸಾಮಾನ್ಯ ಕನಿಷ್ಟ ಕಾರ್ಯಕ್ರಮ ರೂಪಿಸುವ ಕುರಿತು ಚರ್ಚೆ ನಡೆಸಿದರು ಎಂದು ವರದಿಯಾಗಿದೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಉದ್ದವ್ ಠಾಕ್ರೆ ಮೈತ್ರಿ ಸರ್ಕಾರ ರಚನೆ ಕುರಿತಂತೆ ಮಾತುಕತೆಗಳು ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗಿದ್ದು ಇನ್ನೂ ಕೆಲವು ಸುತ್ತಿನ ಚರ್ಚೆ ನಡೆಯಬೇಕಾಗಿದೆ ಎಂದರು ಕಾಂಗ್ರೆಸ್ ಮುಖಂಡ ಬಾಳಾಸಾಹೇಬ್ ತರೋಟ್ ಈಗ ಮಾತುಕತೆ ಆರಂಭವಾಗಿದ್ದು ಸಾಮಾನ್ಯ ಕನಿಷ್ಣ ಕಾರ್ಯಕ್ರಮ ಕುರಿತಂತೆ ಎನ್ಸಿಪಿ ಜೊತೆ ಚರ್ಚೆ ನಡೆಯಬೇಕಿದೆ ಎಂದರು

ಎನ್ಸಿಪಿ ಐವರು ಸದಸ್ನರ ಸಮಿತಿಯೊಂದನ್ನು ನೇಮಕ ಮಾಡಿದ್ದು ಕಾಂಗ್ರೆಸ್ ಮುಖಂಡರೊಂದಿಗೆ ಚರ್ಚಿಸಿ ಸಾಮಾನ್ಯ ಕನಿಷ್ಟ ಕಾರ್ಯಕ್ರಮವನ್ನು ಅಂತಿಮಗೊಳಿಸಲಾಗುವುದೆಂದು ಎನ್ಸಿಪಿ ಮುಖ್ಯಸ್ಲ ಜಯಂತ್ ಪಟೇಲ್ ಹೇಳಿದ್ದಾರೆ ಕಮಿಟಿಯಲ್ಲಿ ಅಜಿತ್ ಪವಾರ್ ಚಗನ್ ಬುಜ಼ಲ್ ಧನಂಜಯ ಮುಂಡೆ ಮತ್ತು ನವಾಬ್ ಮಲ್ಲಿಕ್ ಇರಲಿದ್ದಾರೆ ಎಂದು ಅವರು ಹೇಳಿದರು ಜಾರ್ಖಂಡ್ನಲ್ಲಿ ಮೊದಲ ಹಂತದ ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕಡೆಯ ದಿನವಾಗಿತ್ತು ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ಲು ಶನಿವಾರ ಉಮೇದುವಾರಿಕೆಯನ್ನು ಹಿಂಪಡೆಯಲು ಕಡೆಯ ದಿನವಾಗಿದೆ

ಈ ವೈಕಿ ನಾಲ್ಲು ಪರಿಶಿಷ್ಷ ಪಂಗಡಗಳಿಗೆ ಮೀಸಲಾಗಿದ್ದು ಮೂರು ಪರಿಶಿಷ್ಷ ಜಾತಿಯ ಅಭ್ಯರ್ಥಿಗಳಿಗೆ ಮೀಸಲಾಗಿದೆ

ಛತ್ತೀಸ್ಗಢದ ಸುಕ್ನಾ ಜಿಲ್ಲೆಯ ಬಸ್ತಾರ್ ವಲಯದಲ್ಲಿ ಭದ್ರತಾ ಪಡೆ ಮತ್ತು ಮಾವೋವಾದಿಗಳ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಓರ್ವ ಮಾವೋವಾದಿ ಹತನಾಗಿರುವುದಾಗಿ ಮೊಲೀಸರು ತಿಳಿಸಿದ್ದಾರೆ ಬಸ್ತಾರ್ ವಲಯದ ಬೆಂಜಿ ಪ್ರದೇಶದ ಅರಣ್ಯದಲ್ಲಿ ಖಚಿತ ಮಾಹಿತಿ ಮೇರೆಗೆ ಭದ್ರತಾ ಪಡೆ ಶೋಧ ನಡೆಸಿದ ಸಂದರ್ಭದಲ್ಲಿ ನಕ್ಸಲ್ ವಾದಿಗಳು ದಾಳಿ ನಡೆಸಿದಾಗ ಭದ್ರತಾಪಡೆ ಪ್ರತಿದಾಳಿ ನಡೆಸಿತು ದಾಳಿಯಲ್ಲಿ ಓರ್ವ ನಕ್ಸಲ್ ಮೃತಪಟ್ಟಿದ್ದು ಅಪಾರ ಪ್ರಮಾಣದ ಶಸ್ತಸ್ತಾಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ

ಸಿಂಧು ಮತ್ತು ಎಚ್

ಪ್ರಣಯ್ ಎರಡನೇ ಹಂತದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ